ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಪಡೆಯಲು ಇದ್ದ ಮಿತಿ ತೆರವುಗೊಳಿಸುವ ಮಸೂದೆಗೆ ಸಂಸತ್ತಿನ ಅಸುಮೋದನೆ

ಅವರು ನಿನ್ನೆ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರ ಸಮಕ್ಷಮದಲ್ಲಿ ವಿಧಾನಸಭೆಯ ಸ್ಪೀಕರ್ ರಾಜೇಶ್ ಪಾಟ್ನೇಕರ್ ಅವರನ್ನು ಭೇಟಿ ಮಾಡಿದ್ದರು

ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಪತನವಾದರೆ ಪಕ್ಷ ಮುಂದೆ ಅನುಸರಿಬೇಕಾಗಿರುವ ಕಾರ್ಯತಂತ್ರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಬಿಜೆಪಿ ಮುಖಂಡರ ನಿಯೋಗ ನಿನ್ನೆ ರಾಜ್ಯಪಾಲ ವಜೂಭಾಯ್ ವಾಲಾ ಅವರನ್ನು ಭೇಟಿ ಮಾಡಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಅಲ್ಪಮತಕ್ಕೆ ಕುಸಿದಿರುವ ಕಾರಣ ಕೂಡಲೇ ಮಧ್ಯಪ್ರವೇಶ ಮಾಡಿ ಸದನದಲ್ಲಿ ಬಹುಮತ ಸಾಬೀತುಪಡಿಸುವಂತೆ ಸೂಚಿಸಬೇಕೆಂದು ಕೋರಿದ್ದಾರೆ ಈ ನಡುವೆ ರಾಜ್ಯದಲ್ಲಿ ನಡೆಯುತ್ತಿರುವ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ತುರ್ತು ಸಚಿವ ಸಂಪುಟ ಸಭೆ ಕರೆದಿದ್ದಾರೆ ಸಭೆ ಪ್ರಗತಿಯಲ್ಲಿದೆ ಮುಂದಿನ ಕ್ರಮದ ಕುರಿತಂತೆ ಸಂಮಟ ಸಭೆಯಲ್ಲಿ ಸಚಿವರೊಂದಿಗೆ ಪರಾಮರ್ಶೆ ನಡೆಸಲಾಗುತ್ತಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ರಾಜೀನಾಮೆ ನೀಡಿರುವ ಶಾಸಕರ ನಿಲುವನ್ನು ವಿಧಾನಸಭಾಧ್ವಕ್ಷರು ನಾಳೆ ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸಬೇಕೆಂದು ನ್ಯಾಯಪೀಠ ಸೂಚಿಸಿದೆ

ಮುಖ್ಯ ನ್ಕಾಯಮೂರ್ತಿ ರಂಜನ್ ಗೊಗೊಯ್ ಮತ್ತು ನ್ಕಾಯಮೂರ್ತಿಗಳಾದ ಎಸ್

ಅಂದೇ ನ್ಯಾಯಪೀಠ ತೀರ್ಮ ಪ್ರಕಟಿಸುವ ಸಾಧ್ಯತೆ ಇದೆ

ಬಂದರು ಗಣಿಗಾರಿಕೆಯಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರೂ ಸೇರಿದಂತೆ ಎಲ್ಲ ಕಾರ್ಮಿಕರ ರಕ್ಷಣೆಗಾಗಿ ಈ ಕಾನೂನನ್ನು ಜಾರಿಗೆ ತರಲಾಗುತ್ತಿದೆ ಕಂಪನಗಳಲ್ಲಿ ಕಾರ್ಮಿಕರ ವೇತನ ನಿಗದಿ ಸೇರಿದಂತೆ ಕಾಲ ಕಾಲಕ್ಷೆ ದೊರೆಯುವ ಸೌಲಭ್ಯಗಳ ಕುರಿತು ವಿಧೇಯಕಗಳಲ್ಲಿ ವಿಸ್ತಕವಾಗಿ ಉಲ್ಲೇಖಿಸಿದ್ದು ಪ್ರಸಕ್ತ ಸಂಸತ್ನ ಕಲಾಪದಲ್ಲಿ ವಿಧೇಯಕವನ್ನು ಮಂಡಿಸಲಾಗುವುದು ಎಂದು ಅವರು ಹೇಳಿದರು ಬೌದ್ದಿಕ ಆಸ್ತಿ ಸಹಾಯವಾಗುವ ಘಟಕ ರಕ್ಷಣಾ ಉತ್ಪನ್ನ ಇಲಾಖೆ ರಕ್ಷಣಾ ಸಚಿವಾಲಯ ಹಾಗೂ ರಾಷ್ವೀಯ ಸಂಶೋಧನಾ ಅಭಿವೃದ್ದಿ ನಿಗಮ ವಿಜ್ವಾನ ತಂತ್ರಜ್ವಾನ ಸಚಿವಾಲಯ ರಕ್ಷಣಾ ವಲಯದ ಪ್ರಮುಖ ಯೋಜನೆಗಳನ್ನು ತ್ವರಿತವಾಗಿ ಮೂರ್ಣಗೊಳಿಸುವ ನಿಟ್ಟನಲ್ಲಿ ಅನ್ವೇಷಣೆ ಮತ್ತು ಬೌದ್ಧಿಕ ಆಸ್ತಿ ಹಕ್ಕು ಸಂಸ್ಥೆಯೊಂದಿಗೆ ನಿನ್ನೆ ಒಡಂಬಡಿಕೆಗೆ ಸಹಿ ಹಾಕಲಾಯಿತು ಈ ಕುರಿತಂತೆ ರಕ್ಷಕ್ ಜ್ವಾನಶಕ್ತಿ ಕಾರ್ಯಕ್ರಮಗಳನ್ನು ನಿನ್ನೆ ರಕ್ಷಣಾ ಸಚಿವಾಲಯ ಬಿಡುಗಡೆ ಮಾಡಿದೆ ಭಾರತೀಯ ರಕ್ಷಣಾ ಉತ್ತನ್ನಗಳ ಸರಬರಾಜು ಮತ್ತು ಬಳಕೆ ಕುರಿತಂತೆ ಗುಣಮಟ್ನ ನಿರ್ದೇಶನಾಲಯ ಒಂದು ವರ್ಷಗಳ ಕಾಲ ಅಗತ್ಯ ಗುಣಮಟ್ನದ ಗುರಿಯಂತೆ ಉತ್ವಾದನೆ ಮಾಡಲು ಅಗತ್ಯ ಸಿಬ್ಬಂದಿ ಹಾಗೂ ಸೌಲಭ್ಯ ಕಲ್ಪಿಸುವ ಒಡಂಬಡಿಕೆಗೆ ಅಂಕಿತ ಹಾಕಲಾಯಿತು

ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಪ್ರಾಂತ್ಯದ ಪೂಂಭ್ ಜಿಲ್ಲೆಯಲ್ಲಿ ಪಾಕಿಸ್ತಾನಿ ಪಡೆಗಳು ಕದನ ವಿರಾಮ ಉಲ್ಲಂಘಿಸಿವೆ

ಭಾರತೀಯ ಪಡೆಗಳು ಪಾಕಿಸ್ತಾನಿ ಪಡೆಗಳಿಗೆ ತಕ್ಕ ಪ್ರಕ್ಕುತ್ತರ ನೀಡಿದ್ದು ಗುಂಡಿನ ದಾಳಿ ಸುಮಾರು ಎರಡು ಗಂಟೆಗಳ ಕಾಲ ಮುಂದುವರಿಯಿತು ಭಾರತೀಯ ಪಡೆಗೆ ಯಾವುದೇ ಜೀವಹಾನಿ ಅಥವಾ ಗಾಯಗೊಂಡಿರುವ ಕುರಿತು ವರದಿಯಾಗಿಲ್ಲ

ಅಮೆರಿಕದಲ್ಲಿ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ಖಾಯಂ ಆಗಿ ಕಾರ್ಯ ನಿರ್ವಹಿಸುವ ಜನರಿಗೆ ಪಸಿರು ಕಾರ್ಡ್ ನೀಡುವ ಮಸೂದೆಗೆ ಸಂಸತ್ ಒಪ್ಪಿಗೆ ನೀಡಿತು ಈ ಕುರಿತಂತೆ ಸಂಸತ್ನ ಉಭಯ ಸದನಗಳಲ್ಲಿ ಬಹುಮತದಿಂದ ವಿಧೇಯಕಕ್ಕೆ ಒಪ್ಪಿಗೆ ದೊರೆಯಿತು ಎಂದು ವರದಿಯಾಗಿದೆ ಭಾರತದ ಐಟಿ ಉದ್ಯಮದಲ್ಲಿ ಉತ್ಪಷ್ಟ ಸೇವೆ ಸಲ್ಲಿಸುತ್ತಿರುವ ಮಾಹಿತಿ ತಂತ್ರಜ್ಞಾನದ ಉದ್ದಿಮೆದಾರರು ಹಾಗೂ ಸಿಬ್ಬಂದಿಗೆ ಪಸಿರು ಕಾರ್ಡ್ ನೀಡಿಕೆಗೆ ತಂದಿರುವ ಮಸೂದೆ ಇದಾಗಿದೆ

ಈ ತಿಂಗಳ ನಾಲ್ಕನೇ ತಾರೀಖಿನಂದು ರಾಷ್ಟೀಯ ಹೆದ್ದಾರಿಯ ಪ್ರಾಧಿಕಾರದ ಉಪ ಅಭಿಯಂತರರಾದ ಪ್ರಕಾಶ್ ಶೇಡೇಕರ್ ಅವರ ಮೇಲೆ ರಾಣೆ ಮತ್ತು ಇತರರು ಪಲ್ಲೆ ನಡೆಸಿದ್ದರು ಮುಂಬೈ ಗೋವಾ ಹೆದ್ದಾರಿಯಲ್ಲಿ ಕೆಸರು ತುಂಬಿದೆ ಮತ್ತು ಹೊಂಡಗಳನ್ನು ದುರಸ್ತಿ ಮಾಡಿಲ್ಲ ಎಂದು ಪ್ರತಿಭಟಿಸಿ ಅವರ ಮೇಲೆ ಮಣ್ಣು ಸುರಿದಿದ್ದರು ನಿತೇಶ್ ರಾಣೆ ಮಹಾರಾಷ್ಷದ ಮಾಜಿ ಮುಖ್ಯಮಂತ್ರಿ ಮತ್ತು ರಾಜ್ಯಸಭೆಯ ಹಾಲಿ ಸಂಸದ ನಾರಾಯಣ ರಾಣೆ ಅವರ ಮಗ ಖ್ಕಾತ ನ್ಕಾಯವಾದಿ ಇಂದ್ರ ಜಯ್ಸಿಂಗ್ ಅವರ ಕಚೇರಿ ಹಾಗೂ ಅವರ ಪತಿ ನಡೆಸುತ್ತಿರುವ ಸರ್ಕಾರೇತರ ಸಂಸ್ಥೆಯ ಮೇಲೆ ಸಿಬಿಐ ಇಂದು ಶೋಧ ಕಾರ್ಯ ಮುಂದುವರೆಸಿದೆ ಎಂದು ವರದಿಯಾಗಿದೆ ಸರ್ಕಾರೇತರ ಸಂಸ್ಥೆ ಎನ್ಜಿಒ ಘಟಕವನ್ನು ನಡೆಸುತ್ತಿರುವ ನ್ಕಾಯವಾದಿ ಇಂದ್ರ ಜಯ್ಸಿಂಗ್ ಅವರ ಪತಿ ಆನಂದ್ ಗೋವರ್ ವಿದೇಶಿ ವಿನಿಮಯ ಕಾಯ್ದೆ ಉಲ್ಲಂಘನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಿಬಿಐ ಇಂದು ದಾಳಿಯನ್ನು ಮುಂದುವರೆಸಿದೆ ಎಂದು ವರದಿಯಾಗಿದೆ ಇಂದು ವಿಶ್ವ ಜನಸಂಖ್ಯಾ ದಿನ ಜನಸಂಖ್ಯಾ ಸ್ಫೋಟದಿಂದ ಆಗುವ ಸಮಸ್ಕೆಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದೇಶ ಪಾಗೂ ರಾಜ್ಕದ ಪಲವೆಡೆ ಪಲವು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ಶಾವಳಿಯಲ್ಲಿ ಇಂದು ಮಧ್ಶಾಷ್ನ ಬರ್ಮಿಂಗ್ ಹ್ಯಾಂ ನಲ್ಲಿ ಎರಡನೆಯ ಸೆಮಿ ಫೈನಲ್ ಪಂದ್ಶ ನಡೆಯಲಿದ್ದು ಪಾಲಿ ಚಾಂಪಿಯನ್ ಆಸ್ಟೇಲಿಯಾ ತಂಡ ಅತಿಥೇಯ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ

ಫೈನಲ್ ಪಂದ್ಯ ಲಂಡನ್ ನಲ್ಲಿ ಭಾನುವಾರ ನಡೆಯಲಿದೆ ಬಿಹಾರದ ಉತ್ತರ ಜಿಲ್ಲೆಗಳಲ್ಲಿ ಕಳೆದ ನಾಲ್ಕು ದಿನಗಳಿಂದ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಸತತ ಧಾರಾಕಾರ ಮಳೆಯಾಗುತ್ತಿದ್ದು ಅನೇಕ ನದಿಗಳು ಉಕ್ಕೆ ಪರಿಯುತ್ತಿವೆ ಪೂರ್ವ ಚಂಪಾರಣ್ ಜಿಲ್ಲೆಯಲ್ಲಿ ಲಾಲ್ ಬಖೇಯ ನದಿ ಪುಲ್ವಾರಿಯಾ ಘಾಟ್ ತಿರುವಿನ ಬಳಿ ರಸ್ತೆಯ ಮೇಲೆ ಹರಿಯುತ್ತಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ

ಕರ್ನಾಟಕದಲ್ಲಿ ಸಚಿವ ಸಂಪುಟದ ತುರ್ತುಸಭೆ ಪ್ರಗತಿಯಲ್ಲಿ ಪ್ರಸಕ್ತ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ